ಸಂಜೆ ಮುಕ್ತಾಯ ಕೇರಳದ ವಯನಾಡ್ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಉಮೇದುವಾರಿಕೆ ಸಲ್ಲಿಕೆ ಆರ್ಬಿಐನಿಂದ ಪ್ರಸಕ್ಕ ಆರ್ಥಿಕ ವರ್ಷದ ಮೊದಲ ದ್ಯೈಮಾಸಿಕ ಹಣಕಾಸು ನೀತಿ ಪ್ರಕಟ

ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಬ್ಯಾಂಕ್ ಸಾಲಗಳ ಮರುಪಾವತಿ ಖಾತರಿಗೆ ನೂತನ ನಿಯಮಾವಳಿ ಅಗತ್ಯ ನೀತಿ ಆಯೋಗೆ

ಲೋಕಸಭಾ ಚುನಾವಣೆಯ ಮೂರನೇ ಹಂತಕ್ಕೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದು ಸಂಜೆ ಅಂತ್ಯಗೊಳ್ಳಲಿದೆ ನಾಳೆ ಅವುಗಳ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಹಿಂಪಡೆಯಲು ಈ ತಿಂಗಳ ಲನೇ ತಾರೀಕು ಅಂದರೆ ಬರುವ ಸೋಮವಾರ ಕಡೆಯ ದಿನವಾಗಿದೆ

ಗುಜರಾತ್ ಗೋವಾ ಕೇರಳ ದಾದಾ ಮತ್ತು ನಗರ್ ಹವೇಲಿ ದಮನ್ ಮತ್ತು ದಿಯುದಲ್ಲಿ ಈ ಹಂತದಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುವುದು

ಗುವಾಹತಿ ಧುಬಿ ಬಾರ್ಪೇಟಾ ಮತ್ತು ಕೋಕ್ರಜಾರ್ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಈ ಹಂತದಲ್ಲಿ ಚುನಾವಣೆಗಳು ನಡೆಯಲಿವೆ

ಆ ರಾಜ್ಯದಲ್ಲಿ ಜಂಜರ್ಪುರ್ ಸುಪೌಲ್ ಅರೇರಿಯಾ ಮಾಧೇಪುರ ಮತ್ತು ಖಗಾರಿಯಾ ಮತಕ್ಷೇತ್ರಗಳಲ್ಲಿ ಮೂರನೇ ಹಂತದಲ್ಲಿ ಮತದಾನ ನಡೆಯುವುದು ಗುಜರಾತ್ನಲ್ಲಿ ಲೋಕಸಭಾ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಮತ್ತು ಒದಿಶಾದಲ್ಲಿ ವಿಧಾನಸಭಾ ಚುನಾವಣೆಗೆ ನಾಲ್ಲರು ಅಭ್ಯರ್ಥಿಗಳ ಹೆಸರಿನ ಮತ್ತೊಂದು ಪಟ್ಟಿಯನ್ನು ಬಿಜೆಪಿ ಬಿದುಗಡೆ ಮಾಡಿದೆ ಕಾಂಗೆಸ್ ಇಂದು ಗುಜರಾತ್ನಲ್ಲಿ ಲೋಕಸಭಾ ಚುನಾವಣೆಗಾಗಿ ಇಬ್ಬರು ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸಿದೆ ಇದಲ್ಲದೆ ರಾಜ್ಯದಲ್ಲಿ ವಿಧಾನಸಭಾ ಉಪಚುನಾವಣೆಗೂ ಸಹ ಒಬ್ಬ ಅಭ್ಯರ್ಥಿಯ ಹೆಸರನ್ನು ಪಕ್ಷ ಪ್ರಕಟಿಸಿದೆ ಈ ನಡುವೆ ದೇಶಾದ್ಯಂತ ಚುನಾವಣಾ ಪ್ರಚಾರ ಮತ್ತಷ್ಟು ಚುರುಕುಗೊಂಡಿದೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಇಂದು ಆಂಧ್ರಪ್ರದೇಶದ ನರಸರಾವ್ಪೇಟ್ ಮತ್ತು ವಿಶಾಖಪಟ್ಟಣಂನಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಹಾರಾಷ್ಟದ ನಾಗ್ದುರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಲಿದ್ದಾರೆ ಅವರು ಇಂದು ಕೇರಳದ ವಯನಾಡಿನಿಂದಲೂ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಕೇಂದ ಜವಳಿ ಇಲಾಖೆಯ ಸಚಿವೆ ಮತ್ತು ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ಇಂದು ತಾವು ಸ್ವರ್ಧಿಸಿರುವ ಅಮೇರಿ ಮತಕ್ಷೇತ್ರದಲ್ಲಿ ಎರಡು ದಿನಗಳ ಪ್ರಚಾರವನ್ನು ಆರಂಭಿಸುತ್ತಾರೆ ರಾಹುಲ್ ಗಾಂಧಿ ಅಮೇರಿ ಮತಕ್ಷೇತ್ರದಿಂದಲೂ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಗಾಗಿ ತಮಿಳುನಾಡಿನಲ್ಲಿ ನಡೆದಿರುವ ಸಿದ್ದತೆಗಳನ್ನು ಚುನಾವಣಾ ಆಯುಕ್ತರಾದ ಅಶೋಕ್ ಲವಾಸಾ ಹಾಗೂ ಸುಶೀಲ್ ಚಂದ್ರ ನೇತೃತ್ವದ ತಂಡ ಇಂದು ಖುದ್ದಾಗಿ ಪರಿಶೀಲಿಸಲಿದೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ರಾಜ್ಯ ಪೊಲೀಸ್ ವರಿಷ್ಡರು ಗ್ವಹ ಕಾರ್ಯದರ್ಶಿ ಆದಾಯ ತೆರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಚುನಾವಣಾ ಸಂಬಂಧದ ಇತರ ಅಧಿಕಾರಿಗಳೊಂದಿಗೂ ಕೇಂದ ಚುನಾವಣಾ ಆಯೋಗದ ತಂಡ ಚೆನ್ನೈನಲ್ಲಿ ಸಮಾಲೋಚನೆ ನಡೆಸಲಿದೆ ತಮಿಳುನಾಡಿನ ವಿವಿಧ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಸಿದ್ದತೆ ಕುರಿತಂತೆ ಹಾಗೂ ಅವರ ಕೆಲವು ಬೇಡಿಕೆಗಳನ್ನು ಕುರಿತಂತೆ ಅಭಿಪ್ರಾಯಗಳನ್ನು ಕೂಡ ಆಲಿಸಲಿದೆ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುವ ದಿನದಂದೇ ಳ ವಿಧಾನಸಭಾ ಸ್ಥಾನಗಳಿಗೆ ಉಪಚುನಾವಣೆಯೂ ನಿಗದಿಯಾಗಿದ್ದು ಮತದಾರರ ಓಲೈಕೆಗೆ ನಗದು ಹಂಚುವುದನ್ನು ನಿಯಂತ್ರಿಸುವ ವಿಷಯದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವಾಗಲಿದೆ ಇದಲ್ಲದೆ ಭದ್ರತಾ ಸಿಬ್ಬಂದಿಯ ಅಗತ್ಯ ಮತ್ತು ಚುನಾವಣಾ ಸಂಬಂಧಿತ ಇತರೆ ವಿಷಯಗಳ ಬಗ್ಗೆಯೂ ಕೇಂದ್ರ ತಂಡದ ಅಧಿಕಾರಿಗಳು ಚರ್ಚಿಸಲಿದ್ದಾರೆ

ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ದ್ವೈಮಾಸಿಕ ಹಣಕಾಸು ನೀತಿಯ ವಿವರಗಳನ್ನು ಸುದ್ದಿಗೋಷ್ಣಿಯಲ್ಲಿ ಪ್ರಕಟಿಸಿದರು ಆರ್ಬಿಐ ಗವರ್ನರ್ಆಗಿ ಶಕ್ತಿಕಾಂತ್ ದಾಸ್ ಅವರು ಅಧಿಕಾರ ಸ್ತೀಕರಿಸಿದ ನಂತರ ಸತತ ಎರಡನೆಯ ಬಾರಿಗೆ ರೆಪೊ ದರವನ್ನು ಕಡಿಮೆ ಮಾಡಲಾಗಿದೆ ರೆಪೊ ದರ ಇಳಿಕೆ ನಿರ್ಧಾರದಿಂದ ಗ್ಬಹ ಸಾಲಗಳು ಅಗ್ಗವಾಗಲಿವೆ

ಇಂದು ಪ್ರಕಟಿಸಿರುವ ಬದಲಾವಣೆಗಳ ಹೊರತಾಗಿ ಹಣಕಾಸು ನೀತಿಯ ಉಳಿದ ಅಂಶಗಳನ್ನು ಯಥಾಸ್ತಿತಿಯಲ್ಲಿ ಮುಂದುವರಿಸಲು ಈ ಸಮಿತಿ ನಿರ್ಧರಿಸಿದೆ ರಾಜಕೀಯ ಪಕ್ಷಗಳಿಗೆ ಹಣ ಒದಗಿಸಲು ಚುನಾವಣಾ ಬಾಂಡ್ಗಳನ್ನು ಬಿಡುಗಡೆ ಮಾಡಲು ಅವಕಾಶ ನೀಡುವ ಕೇಂದ್ರದ ನಿರ್ಧಾರದ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಾಳೆ ಕೈಗೆತ್ತಿಕೊಳ್ಳಲಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತ್ಪತ್ವದ ನ್ಯಾಯಪೀಠ ಪ್ರಜಾಪ್ರಭುತ್ವ ಸುಧಾರಣಾ ಒಕ್ಕೂಟದ ಪರವಾಗಿ ವಾದ ಮಂದಿಸುತ್ತಿರುವ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ವಿಚಾರಣೆಯನ್ನು ನಾಳೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿತು ಕಳೆದ ವರ್ಷ ಜನವರಿಯಲ್ಲಿ ಕೇಂದ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆ ಕುರಿತು ಹೊರಡಿಸಿರುವ ಅಧಿಸೂಚನೆಗೆ ತಡೆ ನೀಡುವಂತೆ ಸರ್ಕಾರೇತರ ಸಂಸ್ಲೆ ಎಡಿಆರ್ ಅರ್ಜಿ ಸಲ್ಲಿಸಿದೆ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ತನ್ನ ಎಲ್ಲಾ ನಿರ್ವಾಹಕರಿಗೆ ಆಯ್ದ ವಿಭಾಗದ ಬಳಕೆದಾರರಿಗೆ ನೀಡುವ ಸುಂಕ ಯೋಜನೆಯ ವಿವರಗಳನ್ನು ತಿಂಗಳ ಕೊನೆಗೆ ತನಗೆ ನೀಡುವಂತೆ ನಿರ್ದೇಶಿಸಿದೆ ಬಳಕೆದಾರರಿಗೆ ನಿಗದಿ ಮಾಡಿರುವ ದರ ಯೋಜನೆಯ ನಿಯಮಗಳು ಮತ್ತು ಷರತ್ತುಗಳ ಎಲ್ಲ ವಿವರಗಳನ್ನು ತನಗೆ ಸಲ್ಲಿಸುವಂತೆ ಟ್ರಾಯ್ ಆದೇಶಿಸಿದೆ ಸುಪ್ರೀಂಕೋರ್ಟ್ ಆದೇಶದಂತೆ ಸಾಲಗಾರರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡುವುದನ್ನು ಖಾತ್ರಿಪದಿಸಲು ಸರಕಾರ ಮತ್ತು ಆರ್ಬಿಐ ಸೇರಿ ಹೊಸ ನಿಯಮಾವಳಿಗಳನ್ನು ರೂಪಿಸಬೇಕು ಎಂದು ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಹೇಳಿದ್ದಾರೆ

ಮುಂಬೈನಲ್ಲಿ ಸಮಾವೇಶದಲ್ಲಿ ಮಾತನಾದಿದ ಅಮಿತಾಬ್ ಕಾಂತ್ ಹೊಸ ನಿಯಮಗಳನ್ನು ರೂಪಿಸುವುದರಿಂದ ಸಕಾಲದಲ್ಲಿ ಸಾಲ ಮರುಪಾವತಿ ಆಗುವುದಲ್ಲದೆ ದೀರ್ಘಾವಧಿ ಪ್ರಗತಿಗೆ ಒತ್ತಡದ ಸಾಲಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ

ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ ದೆಹಲಿಯಲ್ಲಿ ಕೇಂದ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಹಣಕಾಸು ವಿಷಯ ಸಂಬಂಧ ಕುರಿತ ಸಮ್ಮೇಳನದಲ್ಲಿ ಮಾತನಾದಿದ ಅವರು ಕಾರ್ಯಕ್ಷಮತೆ ಆಧರಿತ ಅಭಿವ್ವದ್ಲಿಯತ್ತ ಹೆಚ್ಚಿನ ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ ಎಂದರು ನಗರಗಳ ಅಭಿವ್ವದ್ಲಿಗೆ ಹಣಕಾಸು ಹರಿವಿನ ಹೆಚ್ಚಳ ಹಾಗೂ ತ್ವರಿತ ನಗರೀಕರಣ ನಿಯಂತ್ರಕ ವ್ಯವಸ್ದೆ ಮತ್ತು ಆದಳಿತವನ್ನು ಜಾರಿಗೆ ತರಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬ್ರಿಟನ್ ಸಂಸತ್ತಿನ ಕೆಳಮನೆಯ ಸದಸ್ಯರು ಬ್ರೆಕ್ಸಿಟ್ ಪ್ರಕ್ರಿಯೆಗೆ ವಿಸ್ತರಣೆ ಕೋರುವಂತೆ ಪ್ರಧಾನಿ ಥೆರೆಸಾ ಮೇ ಅವರನ್ನು ಒತ್ತಾಯಿಸುವ ಪರವಾಗಿ ಮತ ಚಲಾಯಿಸಿದ್ದಾರೆ ಈ ಕುರಿತಂತೆ ಯಾವುದೇ ಒಪ್ಪಂದವನ್ನು ತಪ್ಪಿಸುವ ಉದ್ದೇಶದಿಂದ ಈ ಕ್ರಮ ಕ್ಷೆಗೊಂಡಿರುವುದಾಗಿ ತಿಳಿಸಿದ್ದಾರೆ ಅಲ್ಲಿಯ ಲೇಬರ್ ಪಕ್ಷದ ಯಾವಣ್ಣೇ ಕೂಪರ್ ಮಂಡಿಸಿರುವ ಮಸೂದೆಗೆ ಜನಪ್ರತಿನಿಧಿಗಳ ಸಭೆ ಒಂದೇ ದಿನದಲ್ಲಿ ಅನುಮೋದನೆ ನೀಡಿದೆಯಾದರೂ ಆ ಮಸೂದೆ ಈಗ ಕೆಳಮನೆಯಲ್ಲಿ ಅನುಮೋದನೆ ಪಡೆಯಬೇಕಾದ ಅಗತ್ಯವಿದೆ ಆ ನಂತರವಷ್ಟೆ ಅದು ಒಂದು ಕಾನೂನಾಗಿ ಪರಿಗಣಿಸಲ್ಪಡುತ್ತದೆ

ಪಂದ್ಯದಲ್ಲಿ ದೆಹಲಿಯ ಫಿರೋಜ್ ಷಾ ಕೋಟ್ಲಾ ಮೈದಾನದಲ್ಲಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ರಾತ್ರಿ ಲಕ್ಕೆ ಆರಂಭವಾಗಲಿದೆ